ಮೂರು ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿರುವ ಳು ಶ್ರೀಲಂಕಾ ಅಧ್ಯಕ್ಷ ಗೊಣಬಯ ರಾಜಪಕ್ಷ

ಕೇಂದ್ರ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಪ್ರಮಾಣವಚನ ಸ್ತೀಕಾರ ಸಮಾರಂಭ ನಡೆಯಲಿದೆ ಠಾಕ್ರೆ ಅವರು ಶಿವಸೇನಾ ಎನ್ಸಿಪಿ ಕಾಂಗ್ರೆಸ್ ಮೈತ್ರಿಕೂಟವನ್ನು ಮುನ್ನಡೆಸಲಿದ್ದಾರೆ

ಎರಡು ದಿನಗಳ ಈ ಸಮಾವೇಶವನ್ನು ನಿವ್ವತ್ತ ಐಪಿಎಸ್ ಅಧಿಕಾರಿ ಹಾಗೂ ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಉದ್ಘಾಟಿಸಲಿದ್ದಾರೆ ನಾಳಿ ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಗ್ಬಹ ಸಚಿವಾಲಯ ಉತ್ತರ ಪ್ರದೇಶದ ಪೊಲೀಸ್ ಸಹಯೋಗದಲ್ಲಿ ಈ ಸಮಾವೇಶವನ್ನು ಆಯೋಜಿಸಿದೆ ಎಂದು ನಮ್ಮ ಬಾತ್ಟೀದಾರರು ವರದಿ ಮಾಡಿದ್ದಾರೆ

ಈ ಉದ್ದೇಶಿತ ತಿದ್ದುಪಡಿ ಅನ್ನಯ ಎಸ್ಪಿಜಿ ಪ್ರಧಾನಮಂತ್ರಿ ಮತ್ತು ಅವರೊಂದಿಗೆ ಅಧಿಕ್ಷತ ನಿವಾಸದಲ್ಲಿ ವಾಸಿಸುವ ಅವರ ಕುಟುಂಬ ಸದಸ್ಯರಿಗೆ ರಕ್ಷಣೆ ನೀಡಲಿದೆ ಈ ರಕ್ಷಣೆ ಮಾಜಿ ಪ್ರಧಾನಮಂತ್ರಿಗಳಿಗೂ ಅನ್ನಯವಾಗಲಿದ್ದು ಅವರಿಗೆ ನೀಡಿರುವ ಐದು ವರ್ಷಗಳ ಅವಧಿಯ ಅಧಿಕ್ಷತ ನಿವಾಸದಲ್ಲಿ ಉಳಿದುಕೊಳ್ಳುವ ಕುಟುಂಬ ಸದಸ್ಯರಿಗೂ ರಕ್ಷಣೆ ದೊರೆಯಲಿದೆ ಸರ್ಕಾರದ ಮುಖ್ಯಸ್ಥರಾಗಿರುವ ಪ್ರಧಾನಮಂತ್ರಿಗಳ ಭದ್ರತೆಗೆ ವಿಶೇಷ ಆದ್ಯತೆ ನೀಡುವ ಉದ್ದೇಶದಿಂದ ತಿದ್ದುಪದಿ ಅತ್ಯವಶ್ಯಕವಾಗಿತ್ತು ಎಂದು ಮಸೂದೆಯಲ್ಲಿ ತಿಳಿಸಲಾಗಿದೆ ಚರ್ಚೆಯ ವೇಳಿ ಉತ್ತರಿಸಿದ ಗೃಹ ಸಚಿವ ಅಮಿತ್ ಶಾ ಮೂಲ ಕಾಯ್ದೆ ಪ್ರಕಾರ ಎಸ್ಪಿಜಿ ಭದ್ರತೆ ಪ್ರಧಾನಮಂತ್ರಿಗಳಿಗೆ ಮಾತ್ರ ಸೀಮಿತವಾಗಿತ್ತು ತಿದ್ದುಪಡಿಯಿಂದಾಗಿ ಪ್ರಧಾನಮಂತ್ರಿಗಳ ಭದ್ರತೆಯನ್ನು ಎಸ್ಪಿಜಿ ಇನ್ತಷ್ನು ಪರಿಣಾಮಕಾರಿಯಾಗಿ ಒದಗಿಸಲಿದೆ ಎಂದು ಹೇಳಿದರು

ಈ ಮಸೂದೆಯಿಂದಾಗಿ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಾಮನ್ ಮತ್ತು ದಿಯು ಕೇಂದ್ರಾಡಳಿತ ಪ್ರದೇಶಗಳು ವಿಲೀನಗೊಳ್ಳಲಿವೆ ಅಲ್ಲದೆ ಎರಡು ಕೇಂದ್ರಾಡಳಿತ ಪ್ರದೇಶಗಳ ಜನರಿಗೆ ಉತ್ತಮ ಸೇವೆಗಳು ದೊರಕುವುದಲ್ಲದೆ ಆಡಳಿತಾತ್ಮಕ ವೆಚ್ಚ ತಗ್ಗಿ ಹೆಚ್ಚಿನ ಪರಿಣಾಮಕಾರಿ ಕೆಲಸಗಳಾಗಲಿವೆ ಜೊತೆಗೆ ನೀತಿ ಮತ್ತು ಯೋಜನೆಗಳಲ್ಲಿ ಏಕರೂಪತೆ ಬರಲಿದೆ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳು ದೇಶದ ಪಶ್ಚಿಮ ಭಾಗದಲ್ಲಿವೆ

ಮಸೂದೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಸಚಿವ ಜಿ

ಪ್ರಸ್ತುತ ಎರಡು ಕೇಂದ್ರಾದಳಿತ ಪ್ರದೇಶಗಳಲ್ಲಿ ಆದಳಿತಗಾರರು ಕೆಲವೊಂದು ನಿಗದಿತ ದಿನಗಳಂದು ಕೆಲಸ ಮಾಡುವುದರಿಂದ ಆದಳಿತಾತ್ಮಕ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಹೇಳಿದರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ವೃಂದಾವನಕ್ಕೆ ಭೇಟಿ ನೀಡಲಿದ್ದಾರೆ ದಿನದ ಭೇಟಿಯ ವೇಳಿ ರಾಷ್ಟಪತಿಗಳು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಅವರು ವ್ಬಂದಾವನದ ಶ್ರೀಕೃಷ್ಣನ ಕಾರ್ಯಕ್ಷೇತ್ರದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ರಾಮಕೃಷ್ಣ ಮಿಷನ್ ಚಾರಿಟಬಲ್ ಆಸ್ವತ್ರೆ ಕಟ್ಟಡದ ಹೊಸ ಬ್ಲಾಕ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ನಂತರ ಅವರು ಅಲ್ಲಿ ಬುದ್ದಿಜೀವಿಗಳನ್ನು ಉದೇಶಿಸಿ ಮಾತನಾಡುವರು ಬಳಿಕ ಅವರು ಬಾಂಕೆ ಬಿಹಾರಿ ದೇವಾಲಯಕ್ಕೆ ಹಾಗೂ ನಿಕುಂಜ್ ವನ ಅಶ್ರಮಕ್ಕೆ ಭೇಟಿ ನೀಡುವರು ನಂತರ ರಾಷ್ಟಪತಿಗಳು ಅಕ್ಷಯ ಪಾತ್ರ ಫೌಂಡೇಶನ್ಗೆ ಭೇಟಿ ನೀಡಿ ಅಲ್ಲಿ ಸ್ವತ ಮಕ್ಕಳಿಗೆ ಉಟವನ್ನು ಬಡಿಸುವರು ರಾಷ್ಟ ಪತಿ ರಾಮನಾಥ್ ಕೋವಿಂದ್ ರಾಧಾ ವ್ವಂದಾವನ ಚಂದ್ರ ದೇವಾಲಯಕ್ಕೂ ಸಹ ಭೇಟಿ ನೀಡಲಿದ್ದಾರೆ ಭಾರತೀಯ ಆರ್ಥಿಕತೆ ಯಾವುದೇ ರೀತಿಯ ಹಿಂಜರಿಕೆ ಎದುರಿಸುತ್ತಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ದೇಶದ ಆರ್ಥಿಕತೆ ಯಾವುದೇ ಕಾರಣಕ್ಕೂ ಹಿಂಜರಿಕೆಗೆ ಒಳಗಾಗುವುದಿಲ್ಲ ಎಂದು ಅವರು ದೇಶದ ಆರ್ಥಿಕ ಸ್ಥಿತಿಗತಿ ಕುರಿತಂತೆ ರಾಜ್ಯಸಭೆಯಲ್ಲಿ ನಡೆದ ಅಲ್ವಾ ವಧಿ ಚರ್ಚೆಗೆ ಉತ್ತರ ನೀಡಿದರು ದೇಶದ ಆರ್ಥಿಕತೆಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಮತ್ತಷ್ವು ಕ್ರಮಗಳನ್ನು ಕೈಗೊಳ್ಳಲಿದೆ ಬಜೆಟ್ ಪೂರ್ವದಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳು ಈಗಾಗಲೇ ಫಲ ನೀಡಲಾರಂಭಿಸಿವೆ ಎಂದು ಅವರು ಹೇಳಿದರು ಬ್ಯಾಂಕುಗಳು ನಗದು ಸೇರ್ಪಡೆ ಜಿಎಸ್ಟಿ ಸುಧಾರಣೆಗಳು ಮತ್ತು ಇತರ ನೀತಿ ನಿರ್ಧಾರಗಳನ್ನು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಕೈಗೊಳ್ಳಲಾಗಿತ್ತು ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರ ಸರ್ಕಾರ ಹಲವು ಮಾನದಂಡಗಳಲ್ಲಿ ಉತ್ತಮ ಸಾಧನೆ ಮಾಡಿದೆ ಎಂದು ಅವರು ಹೇಳಿದರು

ಮುಖ್ಯಮಂತ್ರಿ ಸರ್ಬಾನಂದ್ ಸೊನೊವಾಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ನೀರಾವರಿ ಇಲಾಖೆಯ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಗಿದೆ ಅಂತರ್ಜಲ ನಿರ್ವಹಣೆ ಮತ್ತು ನೀರಾವರಿ ವ್ಯಾಪ್ತಿಯನ್ನು ವಿಸ್ತರಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯ್ ಯೋಜನೆಯಡಿಯಲ್ಲಿ ಈ ಕೊಳವೆ ಬಾವಿಗಳನ್ನು ಕೊರೆಯಲಾಗುವುದು

ಅಲ್ಲದೆ ಅಸ್ಬಾಂ ಸರ್ಕಾರ ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಅಥವಾ ಇತರೆ ಜಿಗಿಯುವ ತಂಬಾಕು ಪದಾರ್ಥಗಳ ಮಾರಾಟ ಹಾಗೂ ಉತ್ವಾದನೆಯನ್ನು ನಿಷೇಧಿಸಲು ತೀರ್ಮಾನಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜಪಕ್ಷ ಅವರಿಗೆ ದೂರವಾಣಿ ಕರೆ ಮಾಡಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಕ್ಕೆ ಅಭಿನಂದಿಸಿದ್ದರಲ್ಲದೆ ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನ ನೀಡಿದ್ದರು ಭಾರತ ಭೇಟಿ ವೇಳೆ ಗೊಟಬಯ ರಾಜಪಕ್ಟ ಅವರು ನಾಳೆ ರಾಷ್ಟ ಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ನಾಗತ ಸ್ನೀಕರಿಸಲಿದ್ದಾರೆ ಬಳಿಕ ಅವರು ರಾಜಘಾಟ್ಗೆ ಭೇಟಿ ನೀದಿ ರಾಷ್ತ್ರಪಿತ ಮಹಾತ್ಮ ಗಾಂಧೀಜಿ ಅವರ ಸಮಾಧಿಗೆ ನಮನ ಸಲ್ಲಿಸಲಿದ್ದಾರೆ ಬಳಿಕ ಶ್ರೀಲಂಕಾ ಅಧ್ಯಕ್ಷರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಆ ಬಳಿಕ ಅವರು ರಾಷ್ಮಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾದಿ ಚರ್ಚಿಸಲಿದ್ದಾರೆ ಜೊತೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜ್ವೆಶಂಕರ್ ಅವರನ್ನೂ ಸಹ ಭೇಟಿ ಮಾಡುವ ಕಾರ್ಯಕ್ರಮವಿದೆ ಆಸ್ಟ್ರೇಲಿಯಾದ ಬರಹಗಾರ ಮತ್ತು ನಿರೂಪಕ ಕ್ಷೈವ್ ಜೀಮ್ನ್ ನಿಧನರಾಗಿದ್ದಾರೆ

ಜಗತ್ತಿನಾದ್ನಂತ ತಮ್ಮ ವಿಮರ್ಶಾತ್ಮಕ ಸಾಹಿತ್ಯ ಬರಹಗಾರರಾಗಿದ್ದ ಜೇಮ್ಸ್ ದೂರದರ್ಶನದ ಹರಿತ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಿದ್ದರು

ಇರಾನ್ ರಾಯಭಾರ ಕಚೇರಿಗೆ ನುಗ್ಗಿದ ಪ್ರತಿಭಟನಾಕಾರರು ಬೆಂಕಿ ಹಚ್ಚುವ ಮುನ್ನ ಅಲ್ಲಿನ ಸಿಬ್ಬಂದಿಗಳನ್ನು ಹೊರಕಳುಹಿಸಿದರು ಎಂದು ಎಎಫ್ಪಿ ಸುದ್ದಿಸಂಸ್ಥೆ ವರದಿ ಮಾಡಿದೆ ಮೊದಲಿಗೆ ಭದ್ರತಾ ಸಿಬ್ಬಂದಿ ಅಶ್ರುವಾಯು ಸಿದಿಸಿ ಪ್ರತಿಭಟನಾಕಾರರನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸಿದರು ಆದರೆ ಅಧಿಕ ಸಂಖ್ಯೆಯ ಪ್ರತಿಭಟನಾಕಾರರ ಜಮಾವಣೆಯಿಂದಾಗಿ ಈ ಕಾರ್ನ ಯಶಸ್ಸಿಯಾಗಲಿಲ್ಲ ತಿಂಗಳ ಹಿಂದೆ ಪ್ರತಿಭಟನಾಕಾರರು ಕರ್ನಾಲದಲ್ಲಿನ ಇರಾನ್ ರಾಯಭಾರ ಕಚೇರಿಯನ್ತು ಗುರಿಯಾಗಿಸಿ ಜಮಾವಣೆಗೊಂಡಾಗ ಭದ್ರತಾಪಡೆಗಳ ಗುಂಡಿಗೆ ನಾಲ್ಕರು ಹತರಾಗಿದ್ದರು

ರಾಜ್ಯಸಭೆಯ ಕಲಾಪದ ವೇಳಿ ನಿನ್ನೆ ಚಂಡಮಾರುತ ಬುಲ್ಬುಲ್ ಅನಾಹುತಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರಿಸಿದ ಗ್ಬಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿತ್ಯಾನಂದ್ ರೈ ತಿಳಿಸಿದ್ದಾರೆ ಅಲ್ಲದೆ ರಾಷ್ತೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಹೆಚ್ಚುವರಿ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದರು

ಅಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ವಿಪತ್ತು ನಿರ್ವಹಣೆಗೆ ರಾಜ್ಯಗಳು ಪ್ರಾಥಮಿಕ ಹೊಣೆಗಾರಿಕೆಯಾಗಿದ್ದು ರಾಜ್ಯಗಳಿಗೆ ಬೆಂಬಲಿಸಲು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಅಗತ್ಯ ನೆರವು ನೀಡಲಿದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ